ಕೊರೊನಾ ವೈರಸ್ ಸೋಂಕು ಹೆಚ್ಚುತ್ತಿರುವ ಓನ್ನೆಲೆ ಇತ್ತೀಚೆಗೆ ದೇಶವನ್ನು ಉದ್ದೇಶಿಸಿ ಮಾತನಾಡಿದ್ದ ಅವರು ಕಡ್ಡಾಯವಾಗಿ ಜನತಾ ಕರ್ಫ್ಯೂ ಪಾಲನೆ ಮಾಡುವುದರಿಂದ ಕೊರೊನಾ ವೈರಸ್ ಸೋಂಕಿನ ವಿರುದ್ದ ಹೋರಾಡಲು ಸಹಕಾರಿಯಾಗಲಿದೆ ಅಗತ್ಯ ಕೆಲಸಗಳಲ್ಲದೇ ಯಾರೂ ಮನೆಯಿಂದ ಹೊರಬರಬೇಡಿ ಎಂದು ಕರೆ ನೀಡಿದ್ದನ್ನು ಸ್ಮರಿಸಬಹುದು

ಯಡಿಯೂರಪ್ಪ ಟ್ವಿಟ್ ಮಾಡಿದ್ದಾರೆ

ನಾವೆಲ್ಲ ಈ ಕರೆಗೆ ಸ್ವಂದಿಸುವ ಧ್ಯಡ ಸಂಕಲ್ಪ ಮಾಡೋಣ ಪ್ರಧಾನಿ ಕರೆಗೆ ಓಗೊಟ್ಟು ಸ್ವಯಂಪ್ರೇರಿತರಾಗಿ ಜನತಾ ಕರ್ಪ್ಯೂ ಆಚರಿಸೋಣ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದ ಗೌಡ ಹೇಳಿದ್ದಾರೆ ಈ ಬಗ್ಗೆ ಪ್ರಕ್ರಿಕಾ ಹೇಳಿಕೆಯೊಂದನ್ನು ನೀಡಿರುವ ಸಚಿವರು ಇದು ಕರೋನಾ ರೋಗ ಹರಡುವುದನ್ನು ತಡೆಯುವತ್ತ ಒಂದು ಪುಟ್ವ ಹೆಜ್ಜೆ ದೇಶದ ಹಿತಕ್ಕಾಗಿ ನಮ್ಮಿಂದ ಸಣ್ಣ ಸಹಯೋಗ ಎಂದು ಹೇಳಿದ್ದಾರೆ ಕೊರೋನಾ ರೋಗ ತಡೆಗಟ್ಟಲು ವೈದ್ಯರು ಆರೆವೈದ್ವರು ವೈಮಾನಿಕ ಸಾರಿಗೆ ಸಿಬ್ಬಂದಿ ಪೊಲೀಸರು ಸೈನಿಕರು ಸರ್ಕಾರಿ ಅರೆಸರ್ಕಾರಿ ನೌಕರರು ಮಾಧ್ಯಮದವರು ಹೀಗೆ ಲಕ್ಷಾಂತರ ಜನ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಹೋರಾಡುತ್ತಿದ್ದಾರೆ

ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿರುವ ಜನತಾ ಕರ್ಪ್ಯೂಗೆ ಧಾರವಾಡ ಜಿಲ್ಲೆಯಲ್ಲಿ ಇಂದು ಜನರು ಬೆಂಬಲ ನೀಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ ಶೆಟ್ಟರ್ ಕರೆ ನೀಡಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊರೊನಾ ವೈರಸ್ ಭೀತಿ ಹಿನ್ನೆಲೆ ಜಿಲ್ಲೆಯಲ್ಲಿ ಭಯದ ವಾತಾವರಣವನ್ನು ನಿರ್ಮಾಣ ಮಾಡುವುದು ಬೇಡ ಈಗಾಗಲೇ ಜಿಲ್ಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಕ್ರಮಗಳನ್ನು ಕೈಗೊಂಡಿದೆ ಜನರಲ್ಲಿ ಜಾಗ್ಬತಿ ಮೂಡಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು

ಜನತಾ ಕರ್ಪ್ಯೂವನ್ನು ಯಶಸ್ವಿಗೊಳಿಸೋಣ ಇದು ಶ್ಲಾಘನೀಯ ತ್ರಮ ಎಂದು ಸಮಾಜಸೇವಕಿ ಇನ್ನೋಸಿಸ್ ಪ್ರತಿಷ್ಠಾನದ ಅಧ್ವಕ್ಷೆ ಸುಧಾಮೂರ್ತಿ ಹೇಳಿದ್ದಾರೆ

ಆಕಾಶವಾಣಿಯೊಂದಿಗೆ ನಿನ್ನೆ ಮಾತನಾಡಿದ ಅವರು ಜನತಾ ಕರ್ಪ್ಯೂ ದಿನವಾದ ಇಂದು ಕೆ ಎಸ್ ಆರ್

ಬಸ್ಗಳು ರಸ್ತೆಗೆ ಇಳಿಯುವುದಿಲ್ಲ ಹಾಲು ವೈದ್ವಕೀಯ ನೆರವು ಹಾಗೂ ಪತ್ರಿಕೆಗಳು ಇರುತ್ತವೆ ಆಸ್ತ್ರೆಗಳಲ್ಲಿ ತುರ್ತು ಚಿಕಿತ್ಸೆ ನೀಡಲಾಗುವುದು ಇಂದು ಸಂಜೆಯಿಂದ ಬೆಂಗಳೂರಿಗೆ ತೆರಳುವ ಹಾಗು ಬರುವ ಎಲ್ಲ ಖಾಸಗಿ ಮತ್ತು ಸರಕಾರಿ ಬಸ್ಗಳನ್ನ ಬಂದ್ ಮಾಡಲಾಗುತ್ತದೆ ಎಂದರು ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ನಾಗರಿಕರು ಎಲ್ಲಾ ಮುಂಜಾಗ್ಟತಾ ಕ್ರಮಗಳನ್ನು ತಪ್ಪದೆ ಪಾಲಿಸಬೇಕು ಎಂದು ಆರೋಗ್ಟ ಸಚಿವ ಬಿತ್ರೀರಾಮುಲು ತಿಳಿಸಿದ್ದಾರೆ ಈ ಹಿನ್ನೆಲೆ ಟ್ವೀಟ್ ಮಾಡಿರುವ ಅವರು ಸೋಂಕು ಪರಡದಂತೆ ತುರ್ತು ನಿಯಂತ್ರಣ ಕಾರ್ಯದ ಅಗತ್ಯವಿರುವುದರಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಯಾವುದೇ ರಜೆ ಮಂಜೂರು ಮಾಡಬಾರದು ಎಂದು ಸುತ್ತೋಲೆ ಹೊರಡಿಸಲಾಗಿದೆ ಸಾರ್ವತ್ರಿಕ ರಜಾ ದಿನಗಳಿಗೂ ಈ ಆದೇಶ ಅನ್ನಯವಾಗಲಿದೆ ಎಂದಿದ್ದಾರೆ ರಾಜ್ಯಾದ್ಯಂತ ಸೂಕ್ತ ಮುನ್ನೆಜ್ಜರಿಕೆ ವಹಿಸಲಾಗಿದ್ದು ಸರ್ಕಾರಿ ಕಚೇರಿಗಳು ಹಾಗೂ ಪ್ರಮುಖ ಸ್ವಳಗಳಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯದ ಸೂಚನೆಯಂತೆ ಅಗತ್ತ ವ್ಯವಸ್ಟೆ ಕಲ್ಪಿಸುವ ಉದ್ದೇತವಿದೆ ಎಂದಿದ್ದಾರೆ

ಶ್ರೀರಾಮುಲು ತಿಳಿಸಿದ್ದಾರೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿನ್ನೆ ಸಭೆ ನಡೆಸಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಕರೆ ನೀಡಿರುವ ಜನತಾ ಕರ್ಮ್ಗೂವನ್ನು ಎಲ್ಲರೂ ಪಾಲಿಸೋಣ ಎಂದು ತಿಳಿಸಿದರು ಶಂಕಿತ ಕೊರೋನಾ ಸೋಂಕಿತರಿಗೆ ಮನೆಗಳಲ್ಲೇ ಪ್ರಕ್ಶೇಕವಾಗಿರುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದ್ದು ಇದರ ಸಮರ್ಪಕ ಪಾಲನೆಯ ಬಗ್ಗೆ ನಿಗಾ ಇಡಲು ಹೋಮ್ ಗಾರ್ಡ್ಗಳ ಸೇವೆಯನ್ನು ಬಳಸುವ ಉದ್ದೇಶವಿದೆ ಎಂದು ಆರೋಗ್ಯ ಸಚಿವರು ತಿಳಿಸಿದರು

ಗೋಪಾಲಯ್ಯ ಹೇಳಿದ್ದಾರೆ

ಪಡಿತರ ಅಂಗಡಿಗಳಲ್ಲಿ ಬಯೋಮೆಟ್ರಿಕ್ ವ್ವವಸ್ಥೆಯನ್ನು ಸ್ಟಗಿತಗೊಳಿಸಲಾಗಿದ್ದು ಪಡಿತರ ಚೀಟಿದಾರರ ಯಾವುದೇ ಒಬ್ಬ ಸದಸ್ನರ ಮೊಬೈಮ್ಗೆ ಓಟಿಪಿ ಬರಲಿದೆ ಅದನ್ನು ದಾಖಲಿಸಿ ಪಡಿತರ ನೀಡಲಾಗುವುದು ಎಂದರು ಬುಧವಾರದಿಂದ ಎಪಿಎಂಸಿಗಳಲ್ಲಿ ಈರುಳ್ಳಿ ಆಲೂಗಡ್ಡೆ ವಿತರಣೆ ಒಂದು ವಾರ ಸ್ಟಗಿತಗೊಂಡಿದ್ದರೂ ಪೂರೈಕೆಯಲ್ಲಿ ಯಾವುದೇ ಕೊರತೆಯಾಗದಂತೆ ನೋಡಿಕೊಳ್ಳಲಾಗುವುದು ಎಂದು ಅವರು ಸಾಮಾನ್ಯ ಅಂಗಡಿಗಳಲ್ಲಿ ಸದ್ಯದ ಪರಿಸ್ಟಿತಿಯ ಲಾಭ ಪಡೆಯಲು ಆಕ್ರಮ ದಾಸ್ತಾನು ಅಧಿಕ ಬೆಲೆಗೆ ಮಾರಾಟ ಮಾಡುವ ದಂಧೆ ವಿರುದ್ದ ನಿರಂತರ ದಾಳಿ ನಡೆಸಿ ದಂಡ ವಿಧಿಸಲಾಗುವುದು ಎಂದರು ಕೊರೋನಾ ಸೋಂಕು ತಡೆಗಟ್ಟಲು ಕ್ವಾರಂಟೈನ್ ಮುದ್ರೆ ಹಾಕಿಸಿಕೊಂಡವರು ಮನೆಯಲ್ಲೇ ಇರಬೇಕು ಒಂದು ವೇಳೆ ಸುತ್ತಾಡುವುದು ಕಂಡು ಬಂದರೆ ಪೊಲೀಸ್ ವಶಕ್ಕೆ ನೀಡಲಾಗುವುದು ಎಂದು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಎಚ್ಚರಿಕೆ ನೀಡಿದ್ದಾರೆ

ಎಸ್ ಎಲ್ ಸಿ ಪರೀಕ್ಷೆಯ ದಿನಾಂಕ ನಿಗದಿಯಾಗಿದ್ದು ಪೋಷಕರು ಪಾಗೂ ವಿದ್ಕಾರ್ಥಿಗಳಿಗೆ ಯಾವುದೇ ಗೊಂದಲ ಬೇಡ ರಾಜ್ಯದಲ್ಲಿ ಕೊರೊನಾ ವೈರಸ್ ಭೀತಿ ದಿನೇ ದಿನೇ ಹೆಚ್ಚಾಗಿ ಪಬ್ಬುತ್ತಿರುವ ಹಿನ್ನಲೆ ಆರೋಗ್ಯ ಸಚಿವರ ಜೊತೆ ಸಮಾಲೋಚಿಸಿ ವಿದ್ವಾರ್ಥಿಗಳ ಹಿತ ದೃಷ್ಷಿಯನ್ನು ಗಮನದಲ್ಲಿಟ್ಟುಕೊಂಡು ಅಂತಿಮ ನಿರ್ಧಾರವನ್ನು ಶಿಕ್ಷಣ ಇಲಾಖೆ ನಾಳೆ ಪ್ರಕಟಿಸಲಿದೆ ಎಂದು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಖಾತೆ ಸಚಿವ ಸುರೇಶ್ಕುಮಾರ್ ತಿಳಿಸಿದ್ದಾರೆ

ಎಸ್